ವಾಸ್ತವ ಗಡಿ ನಿಯಂತ್ರಣ ರೇಖೆ ಬಳಿ ಭಾರತ ಈಗಾಗಲೇ ಸೇನೆಯನ್ನು ಸಜ್ಜು ಗೊಳಿಸಿದೆ ಎಂದು ರಾಜ್ನಾಥ್ ಸಿಂಗ್ ತಿಳಿಸಿದರು ಪ್ರಧಾನಮಂತಿಗಳ ನೇತ್ಪತ್ನದಲ್ಲಿ ಈ ನಿಟ್ಲಿನಲ್ಲಿ ಚ್ಚಿನಾ ಜೊತೆಗೆ ಸಂಧಾನದ ಕಾರ್ಯತಂತ್ರವನ್ನು ರೂಪಿಸಿದ್ದು ಭಾರತ ಯಾವುದೇ ಕಾರಣಕ್ಕೂ ಒಂದಿಂಚೂ ನೆಲವನ್ನು ಬಿಟ್ಟು ಕೊಡುವುದಿಲ್ಲ ಈ ಮಾತುಕತೆ ಫಲಪ್ರದವಾಗಲಿದೆ ದೇಶದ ಸ್ಥಿರತೆಯನ್ನು ಕಾಪಾಡಿಕೊಳ್ಳಲಾಗುವುದು ಎಂದು ಅವರು ಭರವಸೆ ನೀಡಿದರು ಯಥಾಸ್ಕಿತಿಯನ್ನು ಮುಂದುವರೆಸದಿರಲು ಏಕಪಕ್ಷೀಯವಾಗ ತೆಗೆದುಕೊಂಡಿರುವ ನಿರ್ಧಾರ ಸ್ವೀಕಾರಾರ್ಹವಲ್ಲ ಎಂದು ಚೈನಾಗೆ ಈಗಾಗಲೇ ಮನದಟ್ಟು ಮಾಡಲಾಗಿದೆ ಎಂದು ತಿಳಿಸಿದ ರಾಜ್ನಾಥ್ ಸಿಂಗ್ ಭಾರತದ ಸಾರ್ವಭೌಮತೆಗೆ ಧಕ್ಷೆ ತರುವ ವಿಚಾರವನ್ನು ಯಾವುದೇ ರೀತಿಯಲ್ಲೂ ರಾಜಿ ಮಾಡಿಕೊಳ್ಳುವುದಿಲ್ಲ ಎಂದರು ಎರಡೂ ದೇಶಗಳು ಒಪ್ಪಂದದ ಪ್ರಕಾರ ಇನ್ನು ಮುಂದೆ ತಮ್ಮ ತಮ್ಮ ಸೇನೆಯನ್ನು ಹಂತ ಹಂತವಾಗಿ ಪರಿಸೀಲಿಸಿ ನಿಯೋಜಿಸುವುದನ್ನು ನಿಲ್ಲಿಸಲಾಗುವುದು ಎಂದು ಸಚಿವರು ತಿಳಿಸಿದರು ಚೈನಾ ತನ್ನ ತುಕಡಿಯನ್ನು ಪೂರ್ವದ ಉತ್ತರ ತೀರದಲ್ಲಿರಿಸಿದರೆ ಭಾರತದ ಶಾಶ್ವತ ನೆಲೆಯಾದ ಧನ್ಸಿಂಗ್ ಥಾಪಾ ವೋಸ್ಟ್ನಲ್ಲಿ ತನ್ನ ತುಕಡಿಯನ್ನು ಮೀಸಲಿರಸಲಿದೆ ಇದೇ ರೀತಿ ದಕ್ಷಿಣ ತೀರದಲ್ಲೂ ಎರಡೂ ಸೇನೆಗಳ ತುಕಡಿಗಳನ್ನು ನಿಯೋಗಿಸಲಾಗುವುದು ಎಂದರು ಉತ್ತರ ತೀರದಲ್ಲಿ ಗಸ್ತು ಸೇರಿದಂತೆ ಮಿಲಿಟರಿ ಚಟುವಟಿಕೆಗಳಿಗೆ ಉಭಯ ದೇಶಗಳು ತಾತ್ಕಾಲಿಕ ತಡೆಗೆ ಸಮ್ಮತಿಸಿದ್ದು ಎರಡೂ ದೇಶಗಳ ರಾಜತಾಂತ್ರಿಕ ಒಪ್ಪಂದದ ನಂತರ ಹಿಂದಿನಂತೆ ಯಥಾಸ್ಥಿತಿ ಮುಂದುವರೆಯಲಿದೆ ಎಂದು ಸಚಿವರು ವಿವರಿಸಿದರು ಪ್ಯಾಂಗ್ಯಾಂಗ್ ಸರೋವರದ ಉತ್ತರ ಮತ್ತು ದಕ್ಷಿಣ ತೀರದಲ್ಲಿ ನಿನ್ನೆಯಿಂತ ದ್ಷಿಪಕ್ಷೀಯ ಒಪ್ಸಂದದ ಅನುಷ್ಠಾನವಾಗಿದ್ದು ಈ ಒಪ್ಸಂದ ಹಿಂದಿನ ಸ್ಡಿತಿಯನ್ನು ಕಾಪಾಡುವ ಗುರಿ ಹೊಂದಿದೆ ಎಂದು ರಾಜನಾಥ್ ಸಿಂಗ್ ಹೇಳಿದ್ದಾರೆ

ಕೋವಿಡ್ ಬಿಕ್ಕಟ್ಟಿನ ಕಾರಣ ವರ್ಚುಯಲ್ ವೇದಿಕೆ ತಿತಿತಿ

ವಿದ್ಯುತ್ ಚಾಲಿತ ವಾಹನಗಳಿಗೆ ದೇಶೀಯ ಇಂಧನ ಸೆಲ್ ಅಭಿವೃದ್ದಿಪಡಿಸಲು ಸಮಗ್ರ ವ್ಯವಸ್ಥೆ ಅಳವಡಿಸುವ ಅಗತ್ಯವಿದೆ ಎಂದು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಖಾತೆ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ ನವದೆಹಲಿಯಲ್ಲಿ ಸರ್ಕಾರಿ ಸಂಸ್ಥೆಗಳು ಮತ್ತು ಸಂಶೋಧನಾ ಸಂಸ್ಥೆಗಳ ಪ್ರತಿನಿಧಿಗಳೊಂದಿಗೆ ನಡೆಸಿದ ಸಭೆಯಲ್ಲಿ ಮಾತನಾಡಿದ ಅವರು ಈ ವಲಯದಲ್ಲಿ ಭಾರತ ವಿಶ್ವ ನಾಯಕನಾಗುವ ಅವಕಾಶ ಹೊಂದಿದೆ ಎಂದರು ಸೌರಶಕ್ತಿ ಕಡಿಮೆ ದರದಲ್ಲಿ ಲಭ್ಯವಾಗುತ್ತಿರುವುದು ಇತರ ಬಗೆಯ ಇಂಧನಗಳಿಗೆ ಶಕ್ತಿ ತುಂಬಲು ಸಹಕಾರಿಯಾಗಿದೆ ವಿಜ್ಞಾನಿಗಳು ಶಿಕ್ಷಣ ತಜ್ಞರು ಮತ್ತು ಕೈಗಾರಿಕೆಗಳು ಜಲಜನಕ ಆಧಾರಿತ ವೆಚ್ಚ ಪರಿಣಾಮಕಾರಿ ಇಂಧನ ಲಭಿಸುವತ್ತ ಚಿಂತನೆ ನಡೆಸುವಂತೆ ಸಚಿವರು ಅಗ್ರಹಿಸಿದರು ಸ್ಕ್ಯಾಪ್ ನೀತಿಯಡಿ ಮೊದಲ ಹಂತದಲ್ಲಿ ಒಂದು ಕೋಟಿ ವಾಹನಗಳು ಗುಜರಿಗೆ ಬರಲಿದ್ದು ತಾಮ್ರ ಅಲ್ಯೂಮಿನಿಯಂ ರಬ್ಬರ್ ಸೇರಿದಂತೆ ವಿವಿಧ ವಸ್ತುಗಳು ಕಡಿಮೆ ದರದಲ್ಲಿ ಸಿಗಲಿವೆ ಎಂದು ಸಚಿವರು ತಿಳಿಸಿದರು ಎಲ್ ಸಾಲ್ಟೆಡೋರ್ ರಾಯಭಾರಿ ಗುಯಿಲೆರ್ಮೋ ರೂಬಿಯೋ ಫ್ಯೂನ್ಸ್ ಪನಾಮಾ ರಾಯಭಾರಿ ಯಾಸಿಲ್ ಅಲಿನ್ಸ್ ಬ್ಯೂರಿಟ್ಲೋ ವಿವೇರಾ ಟ್ಯುನಿಷಿಯಾ ರಾಯಭಾರಿ ಹಯೇತ್ ತಾಲ್ಫಿ ಯುಕೆ ಹೈಕಮಿಷಿನರ್ ಎಲೆಕ್ಸ್ ಎಲ್ಲೀಸ್ ಆರ್ಜೆಂಟಿನಾ ರಾಯಭಾರಿ ಹ್ಯೂಗೋ ಜೇವಿಯರ್ ಗೋಬ್ಬಿ ಅವರುಗಳಿಂದ ರಾಷ್ರ ಪತಿ ರಾಮನಾಥ್ ಇಂದು ವರ್ಚುಯಲ್ ಕಾರ್ಯಕ್ರಮದಲ್ಲಿ ಪರಿಚಯ ಪತ್ರ ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ರಾಷ್ರ್ವತಿಗಳು ನೂತನ ರಾಯಭಾರಿಗಳ ನೇಮಕಕ್ಕೆ ಅಭಿನಂದನೆ ತಿಳಿಸಿದಿರು ಎಲ್ಲಾ ಐದು ದೇಶಗಳ ರಾಯಭಾರಿಗಳಿಗೆ ಭಾರತದ ಅತ್ಮೀಯ ಸ್ವಾಗತ ಕೋರಿದ ಅವರು ಎಲ್ಲಾ ದೇಶಗಳ ಶಾಂತಿ ಮತ್ತು ಸಮ್ಮದ್ಧಿಯ ಸಮಾನ ನೋಟ ಹೊಂದಿವೆ ಎಂದರು

ಈ ವೇಳೆ ಮಾತನಾಡಿದ ಸಚಿವೆ ಸ್ಮೃತಿ ಇರಾನಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆತ್ಮ ನಿರ್ಭರ ಭಾರತ ಮುನ್ನೋಟದ ಸಾಕಾರಕ್ಕೆ ಆಟಿಕೆ ವಲಯವನ್ನು ಬಲಗೊಳಿಸಲು ಮತ್ತು ಮಕ್ಕಳಿಗೆ ಅಟಿಕೆಯೊಂದಿಗೆ ಕಲಿಸುವ ಕಲೆ ರೂಢಿಸಲು ಇದೇ ಮೊದಲ ಬಾರಿಗೆ ಕಳೆದ ತಿಂಗಳು ಟಾಯ್ಕಥಾನ್ ಆಯೋಜಿಸಲಾಗಿತ್ತು ಎಂದು ಹೇಳಿದರು ಸಚಿವ ಪಿಯೂಷ್ ಗೋಯಲ್ ಮಾತನಾಡಿ ಅಟಿಕೆ ಮೇಳೆ ಕೇವಲ ಅಟಿಕೆಗಳ ಪ್ರದರ್ಶನವಲ್ಲ ಭಾರತದಲ್ಲಿ ಅಟಿಕೆಗಳ ತಯಾರಿಕೆಗೆ ಕೇಂದ್ರ ಸಚಿವಾಲಯಗಳ ಜಂಟಿ ಪ್ರಯತ್ನವಾಗಿದ್ದು ಇದು ಈ ವಲಯದಲ್ಲಿ ಉದ್ಯೋಗ ಸೃಷ್ಟಿಗೆ ಪೂರಕವಾಗಿದೆ ಎಂದರು

ಇಂದು ಸಮರ್ಪಿಸಲಾಗಿರುವ ಜಾಲತಾಣ ಕುಶಲಕರ್ಮಿಗಳಿಗೆ ವರ್ಚುಯಲ್ ವೇದಿಕೆ ಒದಗಿಸಲಿದೆ ಎಂದು ಅವರು ಹೇಳಿದರು ಇಂದು ಭಾರತೀಯ ಜನಸಂಘದ ಸ್ವಾಪಕರಲ್ಲಿ ಒಬ್ಬರಾದ ಪಂಡಿತ್ ದೀನ್ ದಯಾಳ್ ಉಪಾಧ್ವಾಯ ಅವರ ಪುಣ್ಯತಿಥಿ ಅಂತ್ಯೋದಯದಲ್ಲಿ ನಂಬಿಕೆ ಇರಿಸಿದ್ದ ದೀನ್ ದಯಾಳ್ ಉಪಾಧ್ಯಾಯ ಅವರು ಕಡುಬಡವರ ಉನ್ನತಿಗಾಗಿ ಅವಿರತ ಶ್ರಮ ವಹಿಸಿ ಕೆಲಸ ಮಾಡಿದ್ದರು ಎಂದು ಉಪ ರಾಷ್ನ ಪತಿ ಎಂ ವೆಂಕಯ್ಯ ನಾಯ್ದು ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ ಅವರ ಜೀವನ ನಮ್ಮೆಲ್ಲರಿಗೂ ಸದಾ ಸ್ಪೂರ್ತಿಯಾಗಿರುತ್ತದೆ ಎಂದು ಅವರು ಹೇಳಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ಮ ಟ್ವೀಟ್ ಸಂದೇಶದಲ್ಲಿ ದೀನ್ ದಯಾಳ್ ಜಿ ಅವರ ಜೀವನ ಮತ್ತು ಆದರ್ಶ ಎಲ್ಲರಿಗೂ ಸದಾ ಸ್ಪೂರ್ತಿ ನೀಡುತ್ತದೆ ಎಂದು ಹೇಳಿದ್ದಾರೆ ದೀನ್ ದಯಾಲ್ ಉಪಾಧ್ಯಾಯ ಅವರ ಪುಣ್ಯತಿಧಿ ಅಂಗವಾಗಿ ಏರ್ಪಡಿಸಲಾದ ಕಾರ್ಯಕ್ರಮದಲ್ಲಿ ಬಿಜೆಪಿ ಸಂಸದರನ್ನು ಉದ್ದೇಕಿಸಿ ಮಾತನಾಡಿದ ಪ್ರಧಾನಮಂತ್ರಿ ದೀನ್ ದಯಾಲ್ ಉಪಾಧ್ಯಾಯ ಅವರ ಆದರ್ಶಗಳು ಇಂದಿಗೂ ಪ್ರಸ್ತುತ ಮತ್ತು ಎಲ್ಲರಿಗೂ ಪ್ರೇರಣಾದಾಯಕ ಎಂದರು ಮೂಲಸೌಕರ್ಯ ವಲಯದಲ್ಲಿ ಪರಿಣಾಮಕಾರಿ ಬದಲಾವಣೆಗಳು ಜನರ ಜೀವನವನ್ನು ಸುಗಮವಾಗಿಸಿದೆ ಎಂದ ಅವರು ಜನರ ಜೀವನದಲ್ಲಿ ಬದಲಾವಣೆ ತರಲು ತಮ್ಮ ಸರ್ಕಾರ ದಿಜಿಟಲ್ಗೆ ಆದ್ಯತೆ ನೀಡುವುದೂ ಸೇರಿದಂತೆ ತಂತ್ರಜ್ಞಾನದ ಬಳಕೆಗೆ ಒತ್ತು ನೀಡಿದೆ ಎಂದು ಹೇಳಿದರು ರಾಷ್ಟಪತಿ ಭವನದ ಉದ್ಯಾನೋತ್ಸವವನ್ನು ನಾಳೆ ರಾಷ್ಟಪತಿ ರಾಮನಾಥ್ ಕೋವಿಂದ್ ಉದ್ಪಾಟಿಸಲಿದ್ದಾರೆ

ಮುನ್ನೆಚ್ಚರಿಕಾ ಕ್ರಮವಾಗಿ ಅನ್ಲೈನ್ ಮೂಲಕ ಬುಕ್ಕಿಂಗ್ ಮಾಡಿಕೊಂಡವರಿಗೆ ಉದ್ಯಾನವನ ಪ್ರವೇಶಕ್ಕೆ ಅನುಮತಿ ನೀಡಲಾಗಿದೆ ಪ್ರವಾಸಿಗರು ಮಾಸ್ಕ್ ಧರಿಸುವುದು ದೈಹಿಕ ಅಂತರ ಕಾಯ್ದುಕೊಳ್ಳುವುದು ಸೇರಿದಂತೆ ಕೋವಿಡ್ ನಿಯಮಾವಳಿಗಳನ್ನು ಪಾಲಿಸಬೇಕಿದೆ ಮುಫಲ್ ಉದ್ಯಾನವನ ಅಲ್ಲದೇ ಪ್ರವಾಸಿಗರು ರಾಷ್ಟ್ರಪತಿ ಭವನ ಮತ್ತು ವಸ್ತು ಸಂಗ್ರಹಾಲಯ ವೀಕ್ಷಿಸಬಹುದಾಗಿದೆ ದೇಶದಲ್ಲಿ ಮುಕ್ತ ನ್ಯಾಯಸಮ್ಮತ ಚುನಾವಣೆ ನಡೆಸಲು ಚುನಾವಣಾ ಅಯೋಗ ಬದ್ದವಾಗಿದೆ ಎಂದು ಮುಖ್ಯ ಚುನಾವಣಾ ಆಯುಕ್ತ ಸುನಿಲ್ ಅರೋರಾ ಹೇಳಿದ್ದಾರೆ ಚುನಾವಣಾ ಆಯೋಗದ ತಂಡ ನಿನ್ನೆ ಮತ್ತು ಇಂದು ತಮಿಳುನಾಡಿನಲ್ಲಿ ಚುನಾವಣಾ ಸಿದ್ದತೆಗಳ ಪರಿಶೀಲನೆ ನಡೆಸಿತು ಬಳಿಕ ಚೆನ್ಟೈನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಸುನಿಲ್ ಅರೋರಾ ಎಲ್ಲಾ ರಾಜಕೀಯ ಪಕ್ಷಗಳ ಮನವಿಗಳನ್ನು ಪರಿಸೀಲಿಸಿ ಸುದೀರ್ಘ ಪರಾಮರ್ಶೆ ನಡೆಸಲಾಯಿತು ಎಂದರು